ಭಾರತದ ಕೊರೋನಾ ವಿರುದ್ದದ ಹೋರಾಟ ನಿಜವಾದ ಅರ್ಥದಲ್ಲಿ ಜನ ಸಂಘರ್ಷವಾಗಿದೆ ಈ ಹೋರಾಟವನ್ನು ಜನರೇ ಮುಂದುವರೆಸುತ್ತಿದ್ದಾರೆ ಜನತೆಯೊಂದಿಗೆ ಸರ್ಕಾರವು ಹೋರಾಟ ನಡೆಸಿದೆ ದೇಶದ ಶ್ರತಿ ನಾಗರಿಕ ಪ್ರತಿ ವ್ಯಕ್ತಿ ಹೋರಾಟದ ಸೈನಿಕನಾಗಿದ್ದಾನೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನುಡಿದಿದ್ದಾರೆ ಅವರು ಆಕಾಶವಾಣಿಯ ತಮ್ಮ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿ ಕೊರೋನಾ ವಿರುದ್ದದ ಹೋರಾಟದಲ್ಲಿ ದೇಶದಲ್ಲಿ ಮಹಾಯಜ್ಞಾ ನಡೆದೆದಂತೆ ಭಾಸವಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈ ಹೋರಾಟ ನಡೆಸುತ್ತಿದ್ದಾರೆ ಎಂದು ಹೇಳಿ ಈ ಸಂದಿಗ್ಡ ಪರಿಸ್ತಿತಿಯಲ್ಲಿ ಹಣದ ನೆರವು ನೀಡುತ್ತಿರುವವರು ಉಚಿತ ಭೋಜನ ನೀಡುತ್ತಿರುವವರು ತರಕಾರಿ ಧಾನ ಮಾಡುತ್ತಿರುವವರು ಮಾಸ್ಕ್ ಸಿದ್ದ ಪಡಿಸುತ್ತಿರುವವರು ಹೀಗೆ ವಿವಿಧ ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿರುವವರನ್ನು ಪ್ರಶಂಸಿಸಿದ್ದಾರೆ ಈ ರೀತಿಯ ಕಾರ್ಯಗಳಲ್ಲಿ ತೊಡಗುವವರಿಗಾಗಿ ಸರ್ಕಾರ ಕೋವಿಡ್ ವಾರಿಯರ್ಲ್ ಡಾಟ್ಗೌಡಾಟ್ಇನ್ ಡಿಜೆಟಲ್ ವೇದಿಕೆಯನ್ನು ಸಿದ್ದಪಡಿಸಿದ್ದು ಇದು ಎಲ್ಲಾ ಸಾಮಾಜಿಕ ಸಂಸ್ಥೆಗಳ ಸ್ವಯಂ ಸೇವಕರು ನಾಗರಿಕ ಸಮಾಜದ ಪ್ರತಿನಿಧಿಗಳು ಮತ್ತು ಸ್ವಳೀಯ ಆಡಳತಗಳ ನಡುವೆ ಪರಸ್ವರ ಸಂಪರ್ಕ ಕಲ್ಪಿಸಿದೆ

ಪ್ರಧಾನಮಂತ್ರಿ ಗರೀಬ್ ಕಲ್ಕಾಣ ಪ್ಕಾಕೇಜ್ ಅಡಿಯಲ್ಲಿ ಹಣವನ್ನು ನೇರವಾಗಿ ಬಡವರ ಬಾತೆಗೆ ವರ್ಗಾಯಿಸಲಾಗುತ್ತಿದೆ

ಈ ಸಾಂಕ್ರಾಮಿಕವನ್ನು ಸಮರ್ಪಕವಾಗಿ ಎದುರಿಸುವಲ್ಲಿ ರಾಜ್ವ ಸರ್ಕಾರಗಳು ಸ್ಕ್ರಿಯ ಪಾತ್ರ ವಹಿಸುತ್ತಿವೆ ಎಂದು ನರೇಂದ್ರ ಮೋದಿ ಹೇಳಿದರು ಕೊರೋನಾ ವಿರುದ್ಧ ಹೋರಾಟದಲ್ಲಿ ತೊಡಗಿರುವ ಯೋಧರಿಗೆ ಹಿಂಸೆ ಕಿರುಕುಳ ತೊಂದರೆ ಕೊಡುವವರ ವಿರುದ್ಧ ಕಠಿಣ ತ್ರಮ ಕೈಗೊಳ್ಳಲು ಸುಗ್ರೀವಾಜ್ಜೆ ಹೊರಡಿಸಲಾಗಿದ್ದು ವೈದ್ಯರು ಶುಶ್ರುಷಕಿಯರು ಅರೆ ವೈದೈಕೀಯ ಸಿಬ್ಬಂದಿ ಸಮುದಾಯ ಆರೋಗ್ಡ ಕಾರ್ಯಕರ್ತರು ಮತ್ತಿತರರ ರಕ್ಷಣೆಗೆ ಈ ಕ್ರಮ ಅವಶ್ಯವಾಗಿತ್ತು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಕೊರೋನಾ ತಂದೊಡ್ಡಿರುವ ಸಂಕಪ್ಪಕ್ಕೆ ಭಾರತ ತನ್ನ ಸಂಸ್ಕಾರಗಳಿಗೆ ಅನುಗುಣವಾಗಿ ವಿಶ್ವದಲ್ಲಡೆಯಿಂದ ಬರುತ್ತಿರುವ ಮಾನವೀಯತೆಯ ರಕ್ಷಣೆಗೆ ಓಗೊಟ್ಟು ಪ್ರತಿಯೊಂದು ದೇಶಕ್ಕೂ ದಿಷಧಗಳನ್ನು ತಲುಪಿಸುವ ಕಾರ್ಯವನ್ನು ನಿರ್ವಹಿಸುತ್ತಿದೆ ಜಗತ್ತಿನೆಲ್ಲಡೆ ಭಾರತದ ಆರ್ಯುವೇದ ಮತ್ತು ಯೋಗದ ಪ್ರಾಮುಖ್ಯತೆಯನ್ನು ಜನರು ವಿಶೇಷ ಭಾವನೆಯಿಂದ ನೋಡುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ತಿಳಿಸಿ ಆಯುಷ್ ಸಚಿವಾಲಯ ಜಾರಿಗೊಳಿಸಿರುವ ಬಿಸಿನೀರು ಕಷಾಯ ಸೇವನೆ ಮತ್ತು ಇತರ ಮಾರ್ಗಸೂಚಿಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರಯೋಜನವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಅಕ್ಷಯತೃತೀಯ ದಿನವಾದ ಇಂದು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಪರಿಸರ ಅರಣ್ಯ ನದಿಗಳು ಮತ್ತು ಸಂಪೂರ್ಣ ಜೀವಿ ಪರಿಸರ ವ್ಯವಸ್ಥೆಯ ರಕ್ಷಣೆ ಬಗ್ಗೆ ನಾವೆಲ್ಲರೂ ಚಿಂತನೆ ನಡೆಸಬೇಕಾಗಿದೆ ಎಂದು ಹೇಳಿದ ಪ್ರಧಾನಮಂತ್ರಿಯವರು ಇಂದು ಭಗವಾನ್ ಬಸವೇಶ್ವರರ ಜಯಂತಿಯೂ ಆಗಿದ್ದು ಅವರ ಸಂದೇಶಗಳನ್ನು ಆಗಿಂದಾಗ್ಗೆ ಸ್ಥರಿಸಲು ಮತ್ತು ಕಲಿಯಲು ತಮಗೆ ಅವಕಾಶ ದೊರೆಯುತ್ತಿರುವುದು ತಮ್ಮ ಸೌಭಾಗ್ಯ ಎಂದಿದ್ದಾರೆ ದೇತ ವಿದೇಶದಲ್ಲಿರುವ ಬಸವೇಶ್ವರರ ಅನುಯಾಯಿಗಳಿಗೆ ಪ್ರಧಾನಮಂತ್ರಿ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ ಈಗ ರಂಜಾನ್ನ ಪವಿತ್ರ ಮಾಸವು ಆರಂಭವಾಗಿದ್ದು ರಂಜಾನ್ನನ್ನು ಸಂಯಮ ಸದ್ಯಾವನಾ ಸಂವೇದನ ಶೀಲತೆ ಮತ್ತು ಸೇವಾ ಭಾವದ ಪ್ರತೀಕವಾಗಿ ಮಾಡುವ ಅವಕಾಶ ನಮ್ನ ಮುಂದಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಕೊರೊನಾ ಸನ್ನಿವೇಶದ ವಾಸ್ತವಿಕದ ಸ್ಥಿತಿಗತಿಗಳ ಕುರಿತು ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲಿದ್ದಾರೆ

ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಅವರು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ನಾಳೆ ನಡೆಸಲಿರುವ ಸಂವಾದ ಮೂಲಕ ಮುಂದಿನ ತೀರ್ಮಾನ ಪ್ರಕಟಸುವ ಸಾಧ್ಯತೆ ಇದೆ ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯ ಲಾಕ್ಡೌನ್ ನಿಯಮದಲ್ಲಿ ಸಾಕಷ್ಟು ಸಡಿಲಿಕೆ ಮಾಡಿದೆ ಆದರೂ ದೇಶದಲ್ಲಿ ಕೊರೊನಾ ಸೋಂಕಿತ ಪ್ರಕರಣಗಳು ಹೆಚ್ಚುತ್ತಿರುವುದು ಇನ್ನೂ ಆತಂಕ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ನಾಳೆ ನಡೆಸಲಿರುವ ಮುಖ್ಯಮಂತ್ರಿಗಳ ಸಂವಾದ ಮಹತ್ವ ಪಡೆದುಕೊಂಡಿದೆ

ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯೊಬ್ಬರಿಗೆ ಸೋಂಕು ತಗುಲಿರುವುದು ಖಚಿತವಾಗಿದೆ ಇದನ್ನು ಹೊರತುಪಡಿಸಿದರೆ ರಾಜ್ಯದಾದ್ಗಂತ ಯಾವುದೇ ಪ್ರಕರಣ ವರದಿಯಾಗಿಲ್ಲ

ದೇಶದಲ್ಲಿ ರೋಗ ಪ್ರಸರಣದ ಪ್ರಮಾಣ ಇಳಕೆಯಾಗಲು ರಾಷ್ಲಾದ್ಧಂತ ಘೋಷಿಸಲಾಗಿರುವ ಲಾಕ್ಡೌನ್ ಕಾರಣ ಎಂದು ಸರ್ಕಾರ ಹೇಳಿದೆ

ಕೊರೋನಾ ವ್ಯೆರಾಣು ಸೋಂಕಿನಿಂದ ಚೇತರಿಕೆ ಹೊಂದಿದವರಿಗೆ ಮತ್ತೆ ಸೋಂಕು ತಗಲದಂತೆ ಆ ವ್ಯಕ್ತಿಯಲ್ಲಿನ ರೋಗ ನಿರೋಧಕ ಶಕ್ತಿ ತಡೆಯಲಿದೆಯೇ ಎಂಬ ಬಗ್ಗೆ ಯಾವುದೇ ಅಧ್ಯಯನದಲ್ಲಿ ಮೌಲ್ವ ಮಾಪನ ನಡೆಸಲಾಗಿಲ್ಲ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ

ದೇಶದಲ್ಲಿ ಕೊರೊನಾ ವ್ಯೆರಾಣುವಿನ ಸ್ಥಿತಿಗತಿ ಮತ್ತು ಅದರ ನಿರ್ವಹಣೆಗೆ ಸಂಬಂಧಿಸಿದಂತೆ ವಿವರವಾಗಿ ಚರ್ಚಿಸಲಾಯಿತು

ಸಮಾನತೆಯ ಪರಿಕಾರ ಮಹಾ ಮಾನವತಾವಾದಿ ಬಸವೇಶ್ವರರ ಜಯಂತಿ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಬಸವೇಶ್ವರರ ಜಯಂತಿಯನ್ನು ಪ್ರಸ್ತಾಪಿಸಿ ಬಸವ ಅನುಯಾಯಿಗಳಿಗೆ ಶುಭ ಕೋರಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾಡಿನ ಜನತೆಗೆ ಶುಭಾಶಯ ಕೋರಿದ್ದಾರೆ ಬಸವಣ್ಣನವರ ತತ್ವಾದರ್ಶಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವುದು ಮನುಕುಲಕ್ಕೆ ಸಾಮಾಜಿಕ ಒಳಿತು ಎಂದು ಬಿ ಎಸ್